ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವಾಲಯ ಮಾಹಿತಿ ಜಮ್ನು ಕಾಶ್ನೀರದ ತ್ರೀನಗರದಿಂದ ಕಾರ್ಗಿಲ್ಗೆ ಸಂಪರ್ಕ ಕಲ್ಪಿಸುವ ಸರ್ವಾಯತು ಸುರಂಗ ಮಾರ್ಗ ಝೆಡ್

ಎರಡು ಹಂತದಲ್ಲಿ ಮಾನವರ ಮೇಲೆ ಲಸಿಕೆಯ ಪ್ರಯೋಗಗಳು ನಡೆಯಲಿದ್ದು

ದೇಶಿಯವಾಗಿ ಅಭಿವೃದ್ದಿ ಪಡಿಸುತ್ತಿರುವ ಕೋವಾಕ್ಸಿನ್ ಲಿಸಿಕೆ ಮಾನವ ಕ್ಲಿನಿಕಲ್ ಶ್ರಯೋಗಗಳನ್ನು ದೆಹಲಿಯ ಏಮ್ಸ್ನಲ್ಲಿ ಆರಂಭಿಸಲಾಗಿದೆ ಎಂದು ಅವರು ವಿವರಿಸಿದ್ದಾರೆ ಆರಂಭದಲ್ಲಿ ನೂರು ಮಂದಿಯ ಮೇಲೆ ಈ ಪ್ರಯೋಗ ನಡೆಯಲಿವೆ ದೇಶೀಯವಾಗಿ ಲಸಿಕೆ ಅಭಿವೃದ್ದಿ ಪಡಿಸುತ್ತಿರುವುದು ಅತಿ ದೊಡ್ಡ ಸಾಧನೆಯಾಗಿದ್ದು ಮಾನವ ಪ್ರಯೋಗಕ್ಕೆ ಒಳಗಾಗಲು ಸ್ವಯಂ ಸೇವಕರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಚಕ್ತವಾಗಿದೆ ಎಂದು ಹೇಳಿದ್ದಾರೆ ಆರೋಗ್ಕವಂತ ಸ್ವಯಂ ಸೇವಕರ ಮೇಲೆ ಲಸಿಕೆ ಪ್ರಯೋಗಕ್ಕೆ ಮುನ್ನ ಬಹು ಹಂತದ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ

ದೇಶದಲ್ಲಿ ಸೋಂಕು ಸಮುದಾಯಕ್ಕೆ ಪ್ರಸರಣಗೊಂಡಿದೆಯೇ ಎಂಬ ಪ್ರಕ್ನೆಗೆ ಉತ್ತರಿಸಿದ ಡಾ ಗುಲೇರಿಯಾ ಸಮುದಾಯಕ್ಕೆ ಹಬ್ಬಿರುವ ಬಗ್ಗೆ ಸಾಕಷ್ಟು ಮರಾವೆಗಳು ಲಭ್ಯವಿಲ್ಲ ಆದರೆ ಹೆಚ್ಚನ ಸೋಂಕು ಪ್ರಕರಣಗಳು ವರದಿಯಾಗಿರುವ ಸೂಕ್ಷ್ಮ ಪ್ರದೇಶಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ಪ್ರಸರಣಗೊಂಡಿರುವ ಸಾಧ್ಯತೆಯನ್ನು ತಳ್ಳ ಹಾಕಲು ಸಾಧ್ಯವಿಲ್ಲ ಎಂದರು ರಾಷ್ಟೀಯ ರಾಜಧಾನಿ ಪ್ರದೇಶ ಸೇರಿದಂತೆ ದೇಶದ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸೋಂಕು ಪ್ರಕರಣಗಳ ಪ್ರಮಾಣ ತುತ್ತ ತುದಿಗೆ ತಲುಪಿದ್ದು ಈಗ ಗಮನಾರ್ಹ ಸಂಖ್ಯೆಯಲ್ಲಿ ಇಳಮುಖವಾಗುತ್ತಿದೆ ಎಂದು ಡಾ ಗುಲೇರಿಯಾ ಹೇಳಿದರು ಸೂಕ್ಷ್ಮ ಪ್ರದೇಶಗಳಲ್ಲಿ ಸೋಂಕು ತಡೆಯಲು ತೀವ್ರ ತ್ರಮಗಳನ್ನು ಮುಂದುವರೆಸುವ ಅಗತ್ಯವನ್ನು ಒತ್ತಿ ಹೇಳಿರುವ ಅವರು ಮನೆ ಮನೆಯಲ್ಲಿ ಪರೀಕ್ಷೆ ನಡೆಸಿ ಐಸೋಲೇಷನ್ ನಡೆಸುವ ಕ್ರಮಗಳನ್ನು ಹೆಚ್ಚಿಸುವ ಅಗತ್ಯವಿದೆ ಎಂದರು ಸರ್ಕಾರ ಕೈಗೊಂಡಿರುವ ಟೆಸ್ಟಿಂಗ್ ಟ್ರೇಸಿಂಗ್ ಹಾಗೂ ಟ್ರೇಟಿಂಗ್ ಕ್ರಮಗಳಿಂದಾಗಿ ದೇಶದಲ್ಲಿ ಕೋವಿಡ್ ಸೋಂಕಿತರ ಸಾವಿನ ಪ್ರಮಾಣಗಳು ಜಗತ್ತಿನಲ್ಲಿಯೇ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿವೆ ಎಂದು ಡಾ ಗುಲೇರಿಯಾ ವಿವರಿಸಿದರು

ನಿನ್ನೆ ಮೊದಲ ದಿನವೇ ನೋಂದಣಿಗೆ ಉತ್ತಮ ಸ್ಪಂದನೆ ಸಿಕ್ಕದೆ ಎಂದು ಪ್ರಯೋಗಾಲಯದ ಪ್ರಧಾನ ತನಿಖಾಧಿಕಾರಿ ಡಾ ಸಂಜಯ್ ರೈ ತಿಳಿಸಿದ್ದಾರೆ

ಪ್ರಯೋಗಕ್ಕೊಳಗಾಗುವ ಸ್ವಯಂಸೇವಕರ ಸುರಕ್ಷತೆಗಾಗಿ ನೈತಿಕ ಸಮಿತಿ ಕಠಿಣ ಸೂಕ್ತ ಮಾರ್ಗಸೂಚಿಗಳನ್ನು ರೂಪಿಸಿದೆ ಎಂದು ಆಕಾಶವಾಣಿಗೆ ಡಾ ರೈ ವಿಶೇಷ ಮಾಹಿತಿ ನೀಡಿದರು ಮಾನವನ ಮೇಲಿನ ಲಸಿಕಾ ಪ್ರಯೋಗದ ಮೊದಲ ಹಂತ ಪೂರ್ಣಗೊಂಡ ಒಂದು ತಿಂಗಳ ನಂತರ ಎರಡನೇ ಹಂತವನ್ನು ಪ್ರಾರಂಭಿಸಲಾಗುವುದು ಮೊದಲ ಹಂತದಲ್ಲಿ ನೋಂದಣಿ ಮಾಡಿಕೊಂಡಿರುವ ಸ್ವಯಂಸೇವಕರಿಗೆ ಗುರುವಾರ ಲಸಿಕೆಯನ್ನು ನೀಡಲಾಗುವುದು ಎಂದು ಡಾ

ಕೆ ವಾರ್ಷ್ನೆ ಹೇಳಿದ್ದಾರೆ

ಸುಧಾಕರ್ ಹೇಳಿದ್ದಾರೆ

ನೂತನ ಕಾಯಿದೆ ಕುರಿತಂತೆ ದೆಹಲಿಯಲ್ಲಿ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿ ನೀಡಿದ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ರಾಮ್ವಿಲಾಸ್ ಪಾಸ್ಟಾನ್ ಹೊಸ ಕಾಯ್ದೆ ಗ್ರಾಹಕರನ್ನು ಸಬಲೀಕರಣಗೊಳಿಸಲಿದ್ದು ಗ್ರಾಹಕ ರಕ್ಷಣಾ ಮಂಡಳಿಗಳು ವ್ಲಾಜ್ಞ ಪರಿಹಾರ ಆಯೋಗಗಳು ಮಧ್ಯುಕೆ ಮತ್ತಿತರ ವ್ಯವಸ್ಥೆಗಳ ಮೂಲಕ ಗ್ರಾಹಕರ ಹಕ್ಕುಗಳನ್ನು ಸಂರಕ್ಷಿಸಲು ನೆರವಾಗಲಿವೆ ಎಂದು ಸಚಿವರು ತಿಳಿಸಿದ್ದಾರೆ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

ಇ ಆಂದೋಲನದಲ್ಲಿ ಹಣಕಾಸು ವರ್ಗಾವಣೆ ವರಗಳನ್ನು ಇ ಮೇಲ್ ಮತ್ತು ಎಸ್ಎಂಎಸ್ ಮೂಲಕ ನಿರ್ದಿಷ್ಸ ತೆರಿಗೆದಾರರಿಗೆ ಆದಾಯ ತೆರಿಗೆ ಇಲಾಖೆ ಒದಗಿಸಲಿದೆ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

ಮೀ ಉದ್ದದ ರಸ್ತೆ ಎರಡು ದೊಡ್ಡ ಸೇತುವೆಗಳು ಒಂದು ಸಣ್ಣ ಸೇತುವೆ ನಿರ್ಮಾಣ ಇದರ ಭಾಗವಾಗಿದೆ

ಮೀ ಉದ್ದನೆಯ ಸುರಂಗ ಮಾರ್ಗ ನಿರ್ಮಿಸಲಾಗುತ್ತಿದೆ ಇವುಗಳ ನಿರ್ಮಾಣ ಪೂರ್ಣಗೊಂಡ ನಂತರ ಜಮ್ನು ಮತ್ತು ಕಾಶ್ಸೀರ ಮತ್ತು ಲಡಾಖ್ ನಡುವೆ ಸಂಚಾರ ಸುಗಮವಾಗಲಿದೆ ಕೇಂದ್ರಾಡಳಿತ ಪ್ರದೇಶ ಜಮ್ನಿ ಕಾಶ್ಮೀರದಲ್ಲಿ ಪ್ರಗತಿಯಲ್ಲಿರುವ ವಿವಿಧ ರಸ್ತೆ ಯೋಜನೆಗಳ ಬಗ್ಗೆ ಮುಖ್ಯ ಕಾರ್ಯದರ್ಶಿ ಬಿ

ಆರ್ ಸುಬ್ರಹ್ಮಣ್ಣಂ ರಾಷ್ಷೀಯ ಹೆದ್ದಾರಿ ಮೂಲ ಸೌಕರ್ಯ ಅಭಿವೃದ್ದಿ ನಿಗಮದ ಸಭೆ ನಡೆಸಿ ಕಾಮಗಾರಿಗಳ ಪರಾಮರ್ಶೆ ನಡೆಸಿದರು ಪ್ರತಿಕೂಲ ಹವಾಮಾನದಲ್ಲೂ ಶೀಘವಾಗಿ ಶ್ರೀನಗರದಿಂದ ಕಾರ್ಗಿಲ್ಗೆ ತಲುಪಲು ನೆರವಾಗಲಿದೆ ಇದರಿಂದ ಗಡಿಯಲ್ಲಿ ಬಿಕ್ಕಟ್ಟುಗಳಿಗೆ ಕೂಡ ತಕ್ಕ ಪ್ರತ್ಯುತ್ತರವನ್ನು ಸಮಯಕ್ಕೆ ಸರಿಯಾಗಿ ನೀಡಲು ಸಹಾಯಕವಾಗುತ್ತದೆ ಎಂದು ರಕ್ಷಣಾ ತಜ್ಜರು ವಿಶ್ಲೇಷಿಸಿದ್ದಾರೆ

ಐಸಿಸಿ ಮಂಡಳಿ ಸಭೆಯಲ್ಲಿ ಅಂತಿಮ ತೀರ್ಮಾನ ಕೈಗೊಂಡ ಬಳಕ ಈ ನಿರ್ಧಾರ ಪ್ರಕಟಿಸಲಾಗಿದೆ ಆಸ್ವೇಲಿಯಾದಲ್ಲಿ ಈ ವಿಶ್ವಕಪ್ ಟೂರ್ನಿ ನಿಗದಿಯಾಗಿತ್ತು

ಮೊದಲ ಟೆಸ್ಟ್ ಪಂದ್ಲದಲ್ಲಿ ವೆಸ್ಟ್ ಇಂಡೀಸ್ ಜಯ ಗಳಿಸಿತ್ತು